ಫಿಟ್ನೆಸ್ ಪರ್ಮಿಟ್

ಈ ದಾಖಲಾತಿಗಳು ಈ ವರ್ಷಾಂತ್ನದವರೆಗೆ ಸಿಂಧುವಾಗಿರುತ್ತವೆ ಎಂದು ಪರಿಗಣಿಸುವಂತೆ ಜಾರಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ ಈ ಕ್ರಮದಿಂದ ನಾಗರಿಕರಿಗೆ ಸಾರಿಗೆಗೆ ಸಂಬಂಧಿಸಿದ ಸೇವೆಗಳನ್ನು ಪಡೆಯಲು ನೆರವಾಗಲಿದೆ

ವರ್ಚುವಲ್ ವೇದಿಕೆ ಮೂಲಕ ನಡೆಯುವ ಈ ಸಮಾರಂಭದಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ಸಿಂಗ್ ಚೌಹಾಣ್ ಸೇರಿದಂತೆ ಪಲವರು ಪಾಲ್ಗೊಳ್ಳಲಿದ್ದಾರೆ

ಈ ಬಗ್ಗೆ ಮುಂಬರುವ ಭಾರತ ರಷ್ಯಾ ದ್ವಿಪಕ್ಷೀಯ ಶೃಂಗಸಭೆಯಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ರಷ್ಯಾದಲ್ಲಿರುವ ಭಾರತದ ರಾಯಭಾರಿ ವೆಂಕಟೇಶ್ ವರ್ಮ ಹೇಳಿದ್ದಾರೆ ಭಾರತ ರಷ್ಯಾ ದ್ವಿಪಕ್ಷೀಯ ಶೃಂಗಸಭೆ ರಾಜಕೀಯ ಆರ್ಥಿಕ ವ್ಯಾಪಾರ ಮತ್ತು ಇಂಧನದಂತಹ ಎಲ್ಲ ವಿಷಯಗಳನ್ನು ಪ್ರಸ್ತಾಪಿಸಲಿದೆ ರಕ್ಷಣಾ ಸಹಕಾರ ಪ್ರಸ್ತಾಪಿಸಲ್ಲಡುವ ಪ್ರಮುಖ ವಿಷಯವಾಗಿರುತ್ತದೆ ಎಂದು ಅವರು ಸುಟ್ಟಿಕ್ ಗೆ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ರಷ್ಣಾದ ಬೆಂಬಲ ಸೇರಿದಂತೆ ಪಲವು ಮಪತ್ತರ ಪ್ರಕಟಣೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಅವರು ತಿಳಿಸಿದರು ಈ ನಿಟ್ಟನಲ್ಲಿ ರಷ್ತಾ ಅತ್ಯಂತ ಸಕಾರಾತ್ಸಕ ಬೆಂಬಲ ತೋರಿದ್ದು ಅದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ ಎಂದು ಅವರು ಹೇಳಿದರು ಶಾಂಘೈ ಸಹಕಾರ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ವಿದೇಶಾಂಗ ವ್ವವಹಾರಗಳ ಸಚಿವ ಎಸ್ ಜೈ ಶಂಕರ್ ಪಾಲ್ಗೊಳ್ಳುವ ಸಂಭವವಿದೆ ಎಂದು ವೆಂಕಟೇಶ್ ವರ್ಮ ತಿಳಿಸಿದ್ದಾರೆ ನಾಗಲ್ಕಾಂಡ್ ರಾಜ್ಯಪಾಲ ಆರ್

ರವಿ ನವದೆಪಲಿಯಲ್ಲಿ ನಿನ್ನೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ರಾಜ್ಯದಲ್ಲಿ ಅಭಿವೃದ್ದಿ ಯೋಜನೆಗಳ ಪ್ರಗತಿ ಕುರಿತು ಚರ್ಚಿಸಿದರು

ಕಳೆದ ಆರು ವರ್ಷಗಳಲ್ಲಿ ಅಭಿವೃದ್ದಿಯ ಅಂತರವನ್ನುಯಶಸ್ವಿಯಾಗಿ ಬೆಸೆಯುವುದಷ್ಟೇ ಅಲ್ಲದೆ ಈಶಾನ್ಯ ಭಾಗ ವಿಶ್ವಾಸವನ್ನು ಪಡೆದುಕೊಂಡಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮುಂದೆ ಸಾಗಲು ಸಮಾಜದ ಎಲ್ಲ ವರ್ಗಗಳು ಸಿದ್ದವಾಗಿವೆ ಎಂದು ಡಾ ಸಿಂಗ್ ಹೇಳಿದರು

ಜೆ ಡಿಯ ಎಂ ವಿ ಶ್ರೇಯಾಮ್ ಕುಮಾರ್ ಜಯ ಗಳಿಸಿದ್ದಾರೆ

ಸ್ಲಳದಲ್ಲಿ ಐದು ರಕ್ಷಣಾ ತಂಡಗಳು ಪರಿಹಾರ ಕಾರ್ಯದಲ್ಲಿ ನಿರತವಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ

ಘಟನೆಗೆ ಸಂಬಂಧಿಸಿದಂತೆ ಸಾಧ್ಯವಿರುವ ಎಲ್ಲ ನೆರವನ್ನು ಒದಗಿಸಲು ಎನ್ ಡಿಆರ್ ಎಫ್ ನ ಮಹಾ ನಿರ್ದೇಶಕರಿಗೆ ಸೂಚಿಲಾಗಿದೆ ತಂಡಗಳು ಶೀಘ್ರ ರಕ್ಷಣಾ ಕಾರ್ಯದಲ್ಲಿ ತೊಡಗಲಿವೆ ಎಂದು ಕೇಂದ್ರ ಗ್ಟಪ ಸಚಿವ ಅಮಿತ್ ಶಾ ಟ್ನೀಟ್ ಮಾಡಿದ್ದಾರೆ

ಸಕ್ರಿಯ ಪ್ರಕರಣಗಳಿಗೆ ಹೋಲಿಸಿದರೆ ಗುಣಮುಖರಾದವರ ಪ್ರಮಾಣ ಮೂರು ಪಟ್ಲಗೂ ಅಧಿಕವಾಗಿದೆ

ದೇಶದಲ್ಲಿ ರೋಗಪತ್ತೆ ಪ್ರಯೋಗಾಲಯಗಳ ಜಾಲ ಹೆಚ್ಚಳವಾಗಿದ್ದು ಇದರಿಂದ ಪರೀಕ್ಷೆಗಳ ಸಂಖ್ಯೆ ಅಧಿಕವಾಗಿದೆ

ಕೈಗಳ ಮೇಲೆ ಮುದ್ರೆ ಪಾಕುವ ಪ್ರಯಾಣಿಕರ ವರ್ಗೀಕರಣ ಮಾಡುವ ಮನೆ ಬಾಗಿಲಿಗೆ ಮೋಸ್ಟರ್ ಪಚ್ಚುವ ನೆರೆ ಹೊರೆಯವರಿಗೆ ಮಾಹಿತಿ ನೀಡುವ ಮತ್ತಿತರ ಮೇಲ್ಲಿಚಾರಣಾ ವ್ಯವಸ್ಲೆಯನ್ನು ಸಹ ರದ್ದು ಮಾಡಲಾಗಿದೆ ಸೇವಾ ಸಿಂಧು ಮೋರ್ಟಲ್ನಲ್ಲಿ ನೋಂದಣಿ ಮಾಡುವ ಗಡಿಗಳು ಬಸ್ ನಿಲ್ಲಾಣಗಳು ರೈಲು ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ವೈದ್ಯಕೀಯ ತಪಾಸಣೆ ಮಾಡುವುದನ್ನು ಸಹ ರದ್ದು ಮಾಡಲಾಗಿದೆ

ಪಾಗೊಂದು ವೇಳೆ ಸೋಂಕಿನ ಲಕ್ಷಣಗಳಿದ್ದಲ್ಲಿ ತಪ್ಪದೇ ವೈದ್ಯಕೀಯ ಸಮಾಲೋಜನೆ ನಡೆಸಿ ಆಪ್ತ ಸಹಾಯವಾಣಿಗೆ ಕರೆ ಮಾಡಿ ಸಲಹೆ ಪಡೆಯಬೇಕು ಕಡ್ಲಾಯವಾಗಿ ಮುಖಗವಸು ಧರಿಸಿ ಸಾಮಾಜಿಕ ಅಂತರ ಕಾಯ್ಲುಕೊಂಡು ಸೋಂಕು ಪರಡದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ

ಎಸ್ ಯಡಿಯೂರಪ್ಪ ಅವರು ಇಂದು ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳಲಿದ್ದು ನೆರೆ ಪೀಡಿತ ಪ್ರದೇಶಗಳ ಸಮೀಕ್ಷೆ ನಡೆಸಲಿದ್ದಾರೆ ಮೊದಲ ಪಂತದಲ್ಲಿ ಬೆಳಗಾವಿ ಧಾರವಾಡ ಜಿಲ್ಲೆಗಳ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಮಳೆಹಾನಿಗೆ ಸಂಬಂಧಿಸಿದಂತೆ ಚರ್ಚಿಸಲಿದ್ದಾರೆ ಬಳಿಕ ಅವರು ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಲಿದ್ಲು ಆನಂತರ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತಿ ಜಲಾಶಯಕ್ಕೆ ಭೇಟಿ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ವಿಜಯಪುರ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಮಳೆಪಾನಿ ಕುರಿತು ಚರ್ಚಿಸಲಿದ್ದು